ಿ ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು ಎಂಬ ಧ್ವೇಯ ವಾಕ್ಯದೊಂದಿಗೆ ಇಂದು ದೇಶಾದ್ವಂತ ರಾಷ್ಟೀಯ ಮತದಾರರ ದಿನ ಆಚರಣೆ

ಶಿವಕುಮಾರ ಹೇಳಿದ್ದಾರೆ

ದೇಶಪಾಂಡೆ ಶಿವಶಂಕರ ರೆಡ್ಡಿ ಕೃಷ್ಣ ಭೈರೇಗೌಡ ಬಂಡೆಪ್ಷ ಖಾಶಂಪೂರ ಅವರು ಈ ತಂಡದಲ್ಲಿ ಇರಲಿದ್ದಾರೆ ಈ ತಂಡ ಬರ ಪ್ರದೇಶಗಳಿಗೆ ತೆರಳಿ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಞದಲ್ಲಿ ಇತ್ತೀಚೆಗೆ ನಡೆದ ರಾಜಕೀಯ ಬೆಳವಣಿಗೆಯ ಹಿನ್ನೆಲೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಜೆಡಿಎಸ್ ಸಮನ್ವಯ ಸಮಿತಿಯ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕೀಯ ಬೆಳವಣಿಗೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆದಿದ್ದು ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗದ ನಾಲ್ವರು ಕಾಂಗ್ರೆಸ್ ಶಾಸಕರಿಗೂ ನೋಟಸ್ ಜಾರಿ ಮಾಡಲಾಗಿದೆ ಅದರಲ್ಲಿ ಮೂವರು ನೋಟಿಸ್ಗೆ ಉತ್ತರ ನೀಡಿದ್ದಾರೆ ಎಂದರು ಲೋಕಸಭಾ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆದಿದ್ದು ಶೀಘದಲ್ಲೇ ಮತ್ತೊಂದು ಸಭೆ ಸೇರಿ ಕ್ಷೇತ್ರಗಳ ಹಂಚಿಕೆ ಬಗ್ಗೆ ಚರ್ಚಿಸಲು ತೀರ್ಮಾನಿಸಲಾಗಿದೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಆಧಾರವಾಗಿಟ್ಟುಕೊಂಡು ಬಜೆಟ್ ತಯಾರಿಸುವಂತೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು

ಕೆಸಿ ವ್ಯಾಲಿ ಹಾಗೂ ಎಚ್ ಎನ್ ವ್ಯಾಲಿ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ರಾಜ್ಯದ ಆರ್ಥಿಕ ಬೆಳವಣಿಗೆಗೂ ಪೂರಕವಾದ ಕಾರ್ಯಕ್ರಮಗಳಿಗೆ ಒತ್ತು ನೀಡಲಾಗಿದೆ ಎಂದರು

ಆರೋಗ್ಯ ಸುಧಾರಣೆ ಅಪೌಷ್ಟಿಕತೆ ನಿವಾರಣೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಗಣನೀಯ ಸಾಧನೆ ಮಾಡಿರುವುದು ಮಹತ್ವದ ಬೆಳವಣಿಗೆಯಾಗಿದ್ದು ಬರುವ ದಿನಗಳಲ್ಲಿ ಜಿಲ್ಲೆ ಎದುರಿಸುತ್ತಿರುವ ಮೂಲ ಸೌಲಭ್ಯಗಳಾದ ಶಿಕ್ಷಣ ಕುಡಿಯುವ ನೀರು ಅಂತರ್ಜಲ ಅಭಿವೃದ್ಧಿಯಲ್ಲಿ ಸಹ ಪ್ರಗತಿ ಕಾಣಬೇಕಾಗಿದೆ

ನಂತರ ಪ್ರಾದೇಶಿಕ ಭಾಷೆಯಲ್ಲಿ ರಾಷ್ಟಪತಿಯವರ ಭಾಷಣ ಬಿತ್ತರವಾಗಲಿದೆ

ಹೊಸ ದಿಲ್ಲಿಯ ತಾಲ್ ಕಟೋರಾ ಕ್ರೀಡಾಂಗಣದಲ್ಲಿ

ಪರೀಕ್ಷೆಗಳನ್ನು ನಿರಾತಂಕವಾಗಿ ಎದುರಿಸುವ ಕುರಿತು ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಲಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಇಂದು ಹೊಸ ಕ್ಯಾಲೆಂಡರ್ ವರ್ಷದ ಮೊದಲ ಪ್ರಜಾಪ್ರಭುತ್ವದ ಹಬ್ಬ ರಾಷ್ಷೀಯ ಮತದಾರರ ದಿನ ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು ಎಂಬ ಧ್ವೇಯದೊಂದಿಗೆ ಇಂದು ಮತದಾರರ ದಿನ ಆಚರಿಸಲಾಗುತ್ತಿದೆ

ಮತದಾರರ ದಿನದ ಅಂಗವಾಗಿ ಮಾದರಿ ಇ ವಿ ಎಮ್ ಮತ್ತು ವಿವಿಪ್ಡಾಟ್ಗಳನ್ನು ಅಳವಡಿಸಿ ಜಾಗೃತಿ ಮೂಡಿಸುವುದು ಮತದಾರರ ಹೆಸರು ವಿವರ ತಿಳಿದುಕೊಳ್ಳಲು ಹಾಗೂ ಹೊಸ ನೋಂದಣಿಗಾಗಿ ಅಂತರ್ಜಾಲ ಉಚಿತ ಕರೆಯ ವ್ಯವಸ್ಥೆ ಆ್ಯಪ್ ಬಿಡುಗಡೆ ಪತ್ರಿಕೆಗಳಲ್ಲಿ ಹಾಗೂ ಫಲಕಗಳ ಮೂಲಕ ಜಾಹೀರಾತು ಮೊದಲಾದವುಗಳ ಮೂಲಕ ಮತದಾನದ ಕುರಿತು ಅರಿವು ಹೆಚ್ಚಸಲಾಗುತ್ತದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸಲಾಗುವ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಶ್ರೀಸಾಮಾನ್ಟರು ಸಾರ್ವಭೌಮರು ತಮ್ನ ಪ್ರತಿನಿಧಿಗಳನ್ನು ತಾವೇ ಚುನಾಯಿಸಿಕೊಳ್ಳುವ ಮತದಾನದ ಹಕ್ಕನ್ನು ದೇಶದ ಪ್ರತಿ ಪ್ರಜೆ ಹೊಂದಿದ್ದಾರೆ ಜಗತ್ತಿನ ಅತ್ಯುತ್ತಮ ಪ್ರಜಾಪ್ರಭುತ್ವ ರಾಷ್ಷಗಳಲ್ಲಿ ಒಂದಾಗಿರುವ ನಮ್ನ ಭಾರತದಲ್ಲಿ ಚುನಾವಣಾ ಆಯೋಗದ ಕೊಡುಗೆ ಅಪಾರ

ಸಾರ್ವತ್ರಿಕ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಚುನಾವಣಾ ಆಯೋಗ ಸಂಬಂಧಿಸಿದ ಎಲ್ಲರಿಂದ ಅಭಿಪ್ರಾಯ ಪಡೆಯಲು ಮುಕ್ತವಾಗಿದೆ ಆದರೆ ಮತಪತ್ರ ವ್ಯವಸ್ಥೆಗೆ ಹಿಂದಿರುಗುವುದಿಲ್ಲ ಇವಿಎಂ ಮತ್ತು ವಿವಿಪ್ಯಾಟ್ಗಳ ಬಳಕೆ ಮುಂದುವರೆಯಲಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಸ್ಪಷ್ಪಪಡಿಸಿದ್ದಾರೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣಾ ಆಯೋಗದ ಮಹತ್ವಾಕಾಂಕ್ಷೆಯ ಸ್ವೀಪ್ ಕಾರ್ಯಕ್ರಮ ಮತದಾರರ ಸಬಲೀಕರಣದಲ್ಲಿ ಯಶಸ್ಸು ಸಾಧಿಸಿದೆ ಎಂದು ಹೇಳಿದರು

ಸರ್ವೋಚ್ದ ನ್ಯಾಯಾಲಯದ ನ್ನಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಕಾರ್ಯಾಗಾರ ಉದ್ರಾಟಿಸುವರು ರಾಜ್ಯ ಉಚ್ಡ ನಾಯಾಲಯದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಅಧಕ್ಷತೆ ವಹಿಸುವರು ಮಾಹಿತಿ ಹಕ್ಕು ಕಾಯಿದೆಗೆ ಸಂಬಂಧಿಸಿದ ಕಾಯಿದೆ ಮತ್ತು ನಿಯಮಾವಳಗಳು ಮಾತ್ರವಲ್ಲದೆ ಸರ್ವೋಚ್ಚ ಮತ್ತು ಉಚ್ಚ ನಾಯಾಲಯಗಳು ನೀಡಿರುವ ತೀರ್ಪುಗಳನ್ನು ಒಳಗೊಂಡ ಬೆಳಕಿನೆಡೆಗೆ ಕೈಪಿಡಿ ಬಿಡುಗಡೆ ಹಾಗೂ ಮಾಹಿತಿ ಹಕ್ಕು ವಿಷಯಕ್ಕೆ ಸಂಬಂಧಿಸಿದ ಆನ್ಲೈನ್ ಪೋರ್ಟಲ್ಗೆ ಚಾಲನೆ ದೊರೆಯಲಿದೆ ಭೂಪಾಲ್ನ ನ್ನಾಪನಲ್ ಲಾ ಇನ್ಸಿಟ್ಟೂಟ್ ಯೂನಿವರ್ಸಿಟಿಯ ಕುಲಪತಿ ಡಾಕ್ಟರ್ ವಿ

ಿ ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು ಎಂಬ ಧ್ವೇಯ ವಾಕ್ಯದೊಂದಿಗೆ ಇಂದು ದೇಶಾದ್ಯಂತ ರಾಷ್ಟೀಯ ಮತದಾರರ ದಿನ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು